ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಕಲ್ಯಾಣ ಕಾರ್ಯಕ್ರಮಗಳ ಪ್ರಯೋಜನಗಳನ್ನು ತಲುಪಿಸಿ ನ್ಯಾಯ ಖಾತರಿಗೊಳಿಸುವುದು ತಮ್ಮ ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿಂದು ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು ಇದು ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಹಾಗೂ ಸಬ್ ಕಾ ವಿಶ್ವಾಸ್ ನ ಮೂಲ ಆಶಯವಾಗಿದೆ ಎಂದು ನುಡಿದರು ಜನರ ಜೀವನವನ್ನು ಸುಗಮಗೊಳಿಸಲು ಸುಲಲಿತಗೊಳಿಸಲು ಸರ್ಕಾರ ಸಾಕಷ್ನು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದು ಹೇಳಿದರು

ದಿವ್ಯಾಂಗರಿಗಾಗಿ ಸಾಮಾನ್ಯ ಸಂಜ್ಞಾ ಭಾಷೆ ಸಂಸ್ದೆಯನ್ನು ಸ್ವಾಪಿಸಲಾಗಿದೆ ದೇಶಾದ್ಯಂತ ಹಿರಿಯ ನಾಗರೀಕರ ಕಲ್ಯಾಣಕ್ಕಾಗಿ ಹಲವು ಯೋಜನೆಗಳನ್ನು ಅಳವಡಿಸಲಾಗಿದೆ

ಎರಡು ಲಕ್ಷ ದಿವ್ಯಾಂಗರಿಗೆ ಕೌಶಲ್ಯ ತರಬೇತಿ ಒದಗಿಸಲಾಗಿದೆ ಐದು ಲಕ್ಷ ಮಂದಿಗೆ ತರಬೇತಿ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು ದಿವ್ಯಾಂಗ ಕ್ರೀಡಾಪಟುಗಳು ದೇಶಕ್ಕೆ ಪ್ರಶಸ್ತಿಗಳನ್ನು ತಂದುಕೊಟ್ಟಿದ್ದಾರೆ ಹಿರಿಯ ನಾಗರೀಕರ ಸೌಲಭ್ಯಕ್ಕಾಗಿ ಹಲವು ಯೋಜನೆಗಳನ್ನು ಸರ್ಕಾರ ಆಯೋಜಿಸಿದೆ ಬ್ಯಾಂಕಿಂಗ್ ವಲಯದಲ್ಲಿ ಹಿರಿಯ ನಾಗರೀಕರಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಎಂದು ಪ್ರಧಾನಿ ಹೇಳಿದರು ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸಲು ಅತ್ಯುತ್ತಮ ಕನಿಷ್ಠ ಬೆಂಬಲ ಬೆಲೆ ಕಲ್ಪಿಸಲು ಭಿತ್ತನೆ ಬೀಜ ಹಾಗೂ ಕೃಷಿ ಉತ್ಪನ್ನಗಳಿಗೆ ಒಳ್ಳೆಯ ಮಾರುಕಟ್ಟೆ ಒದಗಿಸಲು ಕೇಂದ್ರ ಸರ್ಕಾರ ಹಲವು ಕಲ್ಯಾಣ ಯೋಜನೆಗಳಿಗೆ ಚಾಲನೆ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ಹೆದ್ದಾರಿ ಕಾಮಗಾರಿಗೂ ಶಿಲಾನ್ಯಾಸ ನೆರವೇರಿಸಿದರು ಬುಂದೇಲ್ಖಂಡ್ ಪ್ರದೇಶದ ಪ್ರತಿ ಮನೆಗೆ ಕೊಳವೆಗಳ ಮೂಲಕ ಕುಡಿಯುವ ನೀರು ಪೂರ್ವೆಸುವ ಹರ್ಘರ್ಜಲ್ ಯೋಜನೆಗೂ ಚಾಲನೆ ನೀಡಿದರು ಪ್ರಧಾನಮಂತಿ ಕಿಸಾನ್ ಯೋಜನೆಯ ಫಲಾನುಭವಿಗಳಿಗೆ ಕಿಸಾನ್ ಕೈಡಿಟ್ ಕಾರ್ಡ್ಗಳನ್ನು ವಿತರಿಸಿದರು ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಫಸಲ್ ಭೀಮಾದಂತಹ ಕೇಂದ್ರೀಯ ಯೋಜನೆಗಳಿಗೆ ಹೊಸ ಫಲಾನುಭವಿಗಳನ್ನು ಸೇರ್ಪಡೆಗೊಳಿಸುವುದಾಗಿ ಪ್ರಧಾನಿ ಪ್ರಕಟಿಸಿದರು ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಅಭಿವೃದ್ದಿಪದಿಸಲು ಮೂಲಸೌಕರ್ಯ ಒದಗಿಸಲಾಗುತ್ತಿದೆ ಎಂದರು ಮುಂಬರುವ ದಿನಗಳಲ್ಲಿ ಗ್ರಾಮೀಣ್ ಹಾತ್ ಹೊಸ ಮಾರುಕಟ್ಟೆ ಸ್ಥಳಗಳಾಗಲಿದ್ದು ತಮ್ಮ ಉತ್ಪನ್ನಗಳನ್ನು ರೈತರು ಮಾರಾಟ ಮಾಡಲು ದೂರದ ಪ್ರದೇಶಗಳಿಗೆ ತೆರಳುವ ಸಮಸ್ಯೆ ಸ್ಪಷ್ಟಿಯಾಗುವುದಿಲ್ಲ ಎಂದರು ಸರ್ಕಾರ ಹಾಗೂ ರೈತರ ನಡುವೆ ಮಧ್ಯವರ್ತಿಗಳನ್ನು ತೊಲಗಿಸುವ ಬಗ್ಗೆ ಪ್ರಧಾನಿ ಮೋದಿ ಹೆಚ್ಚು ಒತ್ತು ನೀದಿ ಮಾತನಾದಿದರು ಈಗ ದೆಹಲಿಯಿಂದ ಬಿದುಗಡೆಗೊಳಿಸುವ ಪ್ರತಿ ರೂಪಾಯಿಯು ಫಲಾನುಭವಿಗಳಿಗೆ ನೇರವಾಗಿ ತಲುಪುತ್ತಿದೆ ಎಂದು ಪ್ರಧಾನಿ ಹೇಳಿದರು ಸಹೋದರತ್ವ ಸ್ಪೂರ್ತಿಯನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ ಶಾಂತಿ ಹಾಗೂ ಏಕತೆಯನ್ನು ಕಾಪಾದಬೇಕೆಂದು ರಾಷ್ಟ್ವಪತಿ ರಾಮನಾಥ್ ಕೋವಿಂದ್ ಜನತೆಗೆ ಕರೆ ನೀಡಿದ್ದಾರೆ ರಾಷ್ಟ ಪತಿಗಳು ಇಂದು ಜಾರ್ಖಂಡ್ನ ಗುಮ್ಲಾ ಜಿಲ್ಲೆಯ ಬಿಷ್ಣುಪುರದ ವಿಕಾಸ್ ಭಾರತಿಗೆ ಭೇಟಿ ನೀದಿದ್ದರು ತಮ್ಮ ಭೇಟಿಯ ವೇಳೆ ರಾಷ್ಟಪತಿ ವಿಕಾಸ ಭಾರತೀಯ ಬುಡಕಟ್ಟು ಸಮುದಾಯದ ಮಕ್ಕಳು ಹಾಗೂ ತಾನಾ ಭಗತ್ ಅವರೊಂದಿಗೆ ಸಂವಾದ ನಡೆಸಿದರು ಕೃಷಿ ಜಲಸಂರಕ್ಷಣೆ ಇಂಧನ ನವೀಕರಣ ಮೂಲಗಳ ಸುಸ್ಲಿರ ಸಂರಕ್ಷಣೆಯ ಮಾರ್ಗಗಳು ಆರೋಗ್ಯ ಹಾಗೂ ಶಿಕ್ಷಣದಲ್ಲಿ ಗಮನಾರ್ಹ ಬದಲಾವಣೆಗೆ ಬುಡಕಟ್ಟು ಸಮುದಾಯದ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ತಂದಿರುವ ವಿಕಾಸ ಭಾರತಿಗೆ ಭೇಟಿ ನೀಡಲು ರಾಷ್ಟ್ರಪತಿಗಳು ತಮ್ಮ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದರು ದೇಶದಲ್ಲಿ ಅಪೌಷ್ಠಿಕತೆ ಸಮಸ್ಯೆ ನಿವಾರಿಸಲು ಸಮಾಜ ಮುಂದೆ ಬರಬೇಕು ಎಂದು ಲೋಕಸಭಾ ಸ್ಸೀಕರ್ ಓಂ ಬಿರ್ಲಾ ಹೇಳಿದ್ದಾರೆ ತಮ್ಮ ಸ್ವಕ್ಷೇತ್ರ ರಾಜಸ್ಲಾನದ ಕೋಟಾದಲ್ಲಿ ಸುಪೋಷಿತ್ ಮಾ ಅಭಿಯಾನ್ಗೆ ಚಾಲನೆ ನೀಡಿದ ನಂತರ ಅವರು ಮಾತನಾಡುತ್ತಿದ್ದರು ಅಪೌಷ್ಣಿಕತೆ ಮುಕ್ತ ಭಾರತ ಅಭಿಯಾನವನ್ನು ಯಶಸ್ಸಿಯಾಗಿಸಲು ಸಮಾಜದ ಪ್ರತಿಯೊಬ್ಬರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಸ್ಮೃತಿ ಇರಾನಿ ಉಪಸ್ಥಿತರಿದ್ದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಓಂ ಬಿರ್ಲಾ ಗರ್ಭಿಣಿಯರು ಹಾಗೂ ನವಜಾತ ಶಿಶುಗಳನ್ನು ಆರೋಗ್ಯವಾಗಿರಿಸುವುದು ಸುಪೋಷಿತ್ ಮಾ ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ ಎಂದರು

ಮಲೇಷಿಯಾದಲ್ಲಿ ಕಳೆದ ಕೆಲವು ದಿನಗಳಿಂದ ಉಂಟಾಗಿದ್ದ ರಾಜಕೀಯ ಬಿಕ್ಕಟ್ಟು ಹೊಸ ತಿರುವು ಪಡೆದುಕೊಂಡಿದ್ದು ದೇಶದ ನೂತನ ಪ್ರಧಾನಮಂತ್ರಿಯನ್ನಾಗಿ ಮೂಹಿದ್ದೀನ್ ಯಾಸೀನ್ ಅವರನ್ನು ಅಲ್ಲಿನ ದೊರೆ ನೇಮಕಗೊಳಿಸಿದ್ದಾರೆ ದೇಶದ ಮಾಜಿ ಒಳಾಡಳಿತ ಸಚಿವ ಹಾಗೂ ಬೆರೆಸ್ತು ಪಕ್ಷದ ಅಧ್ಯಕ್ಷ ಮೂಹಿದ್ದೀನ್ ನಾಳೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂದು ದೊರೆ ಸುಲ್ತಾನ್ ಅಬ್ದುಲ್ಲಾ ಸುಲ್ತಾನ್ ಅಹಮದ್ ಶಾ ಹೇಳಿದ್ದಾರೆ ಎಂದು ಅರಮನೆ ಹೇಳಿಕೆಯಲ್ಲಿ ತಿಳಿಸಿದೆ ಪ್ರಧಾನಮಂತ್ರಿ ಮಹತೀರ್ ಮೊಹಮ್ಮದ್ ದಿಧೀರ್ ರಾಜೀನಾಮೆ ನೀದಿದ ನಂತರ ಈ ನೇಮಕಾತಿ ನಡೆದಿದೆ ಮಹತೀರ್ ಮೊಹಮ್ಮದ್ ರಾಜೀನಾಮೆಯಿಂದಾಗಿ ಆಡಳಿತಾರೂಥ ಪಕ್ಷದಲ್ಲಿ ಉಂಟಾದ ಬಿಕ್ಕಟ್ಟಿನಿಂದಾಗಿ ದೇಶ ಹೊಸ ಸಮಸ್ಯೆಯನ್ನು ಎದುರಿಸುವಂತಾಗಿತ್ತು ಮಹತೀರ್ ಮೊಹಮ್ಮದ್ ಅವರು ತಮ್ಮ ಎದುರಾಳಿ ಅನ್ವರ್ ಇಬ್ರಾಹಿಂ ಅವರೊಂದಿಗೆ ಒಪ್ಪಂದವೊಂದಕ್ಕೆ ಬಂದ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ನಡೆದಿದೆ ಮೂಹಿದ್ದೀನ್ ಯಾಸೀನ್ ಸಂಸತ್ ಸದಸ್ಯರ ಬಹುಮತದ ಬೆಂಬಲ ಹೊಂದಿದ್ದಾರೆ ಎಂಬುದು ದೊರೆ ಅಬ್ದುಲ್ಲಾ ಅವರ ನಿಲುವಾಗಿದೆ ಎಂದು ಅರಮನೆ ಮೂಲಗಳು ಹೇಳಿವೆ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲಾ ಇಂದು ಅಫ್ಟಾನಿಸ್ತಾನದ ಹಂಗಾಮಿ ಹಣಕಾಸು ಸಚಿವ ಅಬ್ಲುಲ್ ಅಬೀಬ್ ಝಡ್ರಾನ್ ಹಾಗೂ ಸಾರಿಗೆ ಉಪಸಚಿವ ಮೊಹಮ್ಮದ್ ಜಕ್ರಿಯಾ ಅವರನ್ನು ಭೇಟಿ ಮಾಡಿದ್ದರು ಭಾರತದ ಹಣಕಾಸು ನೆರವಿನಲ್ಲಿ ಕೈಗೊಳ್ಳಲಾಗುತ್ತಿರುವ ರಸ್ತೆ ಯೋಜನೆಗಳ ಒಡಂಬಡಿಕೆ ಸಹಿ ಕಾರ್ಯಕ್ರಮವನ್ನು ಅವರು ವೀಕ್ಷಿಸಿದರು ಅಫ್ಟಾನಿಸ್ತಾನದ ಅರ್ಥಿಕ ಹಾಗೂ ಮಾನವ ಸಂಪನ್ಮೂಲ ಅಭಿವ್ವದ್ದಿ ಸಹಭಾಗಿತ್ವಕ್ಕೆ ಭಾರತ ಬದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ಕುಮಾರ್ ಸರಣಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ವಿದೇಶಾಂಗ ಕಾರ್ಯದರ್ಶಿ ನಿನ್ನೆ ಕಾಬೂಲ್ಗೆ ತೆರಳಿದ್ದು ಶಾಂತಿಯುತ ಮತ್ತು ಸ್ಥಿರ ಅಫ್ಟಾನಿಸ್ತಾನಕ್ಕೆ ಭಾರತದ ಅಖಂಡ ಬೆಂಬಲವನ್ನು ಅಫ್ಟಾನಿಸ್ತಾನದ ಉನ್ನತ ನಾಯಕತ್ವಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅವರು ಅಫ್ಟಾನಿಸ್ತಾನದ ಅಧ್ಯಕ್ಷ ಅಶ್ರಫ್ ಫನಿ ಅವರನ್ನು ಭೇಟಿ ಮಾದಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪತ್ರವನ್ನು ಹಸ್ತಾಂತರಿಸಿದರು

ಅವರ ರಕ್ತ ಮಾದರಿಗಳನ್ನು ಪರೀಕ್ಷೆಗಾಗಿ ಏಮ್ಸ್ಗೆ ಕಳುಹಿಸಲಾಗಿತ್ತು

ಇಂದು ಬಿಡುಗಡೆಗೊಂಡ ಫೆಬ್ರವರಿಯ ಅಧಿಕೃತ ದತ್ತಾಂಶದಂತೆ ಚೀನಾದ ತಯಾರಿಕಾ ಚಟುವಟಿಕೆಗಳು ಅತ್ಯಂತ ಕೆಳಮಟ್ಟಕ್ಕೆ ತಲುಪಿವೆ